ಸೋಮವಾರದಿಂದ ಆರಂಭಗೊಳ್ಟಲಿರುವ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ದೆಹಲಿಯಲ್ಲಿಂದು ಕರೆದಿರುವ ಸರ್ವ ಪಕ್ಷಗಳ ಸಭೆ ಪ್ರಗತಿಯಲ್ಲಿದೆ

ಸರ್ವಪಕ್ಷಗಳ ಸಭೆಯಲ್ಲಿ ಸ್ವೀಕರ್ ಓಂಬಿರ್ಲಾ ಲೋಕಸಭೆಯಲ್ಲಿ ಸುಗಮ ಕಲಾಪ ನಡೆಸಲು ರಾಜಕೀಯ ಪಕ್ಷಗಳ ಸಹಕಾರವನ್ನು ಕೋರುವ ನಿರೀಕ್ಷೆಯಿದೆ ರಾಜ್ಲಸಭಾ ಅಧ್ಯಕ್ಷರು ಆಗಿರುವ ಉಪರಾಷ್ಟಪತಿ ಎಂ ವೆಂಕಯ್ಲನಾಯ್ತು ರಾಜ್ಲಸಭಾ ಕಲಾಪ ಸಂಬಂಧ ನಾಳೆ ವಿವಿಧ ಪಕ್ಷಗಳ ನಾಯಕರ ಸಭೆಯನ್ನು ಕರೆದಿದ್ದಾರೆ ಸರ್ಕಾರ ಕೂಡ ನಾಳೆ ಸರ್ವಪಕ್ಷಗಳ ಸಭೆಯನ್ನು ಆಯೋಜಿಸಿದೆ ಕಾಂಗ್ರೆಸ್ನಲ್ಲಿ ಪಕ್ಷ ಕುಟುಂಬ ಹಾಗೂ ವ್ಯವಹಾರ ಜೊತೆ ಜೊತೆಯಾಗಿ ನಡೆಯುತ್ತಿದ್ದು ಈ ಮೂರರ ನಡುವೆ ನಿಕಟ ಸಂಪರ್ಕವಿದೆ ಎಂದು ಕಾಂಗ್ರೆಸ್ ವಿರುದ್ದ ಬಿಜೆಪಿ ಆರೋಪಿಸಿದೆ

ಕಾಂಗ್ರೆಸ್ ನಡೆಸುತ್ತಿರುವ ಸಂಶಯಾಸ್ವದ ವ್ಯವಹಾರ ಭ್ರಷ್ಲಾಚಾರವನ್ನು ಬಿಜೆಪಿ ಖಂಡಿಸುತ್ತಿದೆ ಎಂದು ರವಿತಂಕರ್ ಪ್ರಸಾದ್ ಹೇಳಿದರು ರಾಷ್ಲೀಯ ಪ್ರಕ್ರಿಕಾ ದಿನದ ಅಂಗವಾಗಿ ದೆಹಲಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ಮಾಧ್ಯಮಗಳ ದುರ್ಬಳಕೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಇಂದಿನ ದಿನಗಳಲ್ಲಿ ಉದ್ಯಮ ಗುಂಪುಗಳು ಹಾಗೂ ರಾಜಕೀಯ ಪಕ್ಷಗಳು ಪತ್ರಿಕೆ ಹಾಗೂ ಟಿವಿ ಚಾನಲ್ಗಳನ್ನು ಆರಂಭಿಸಿವೆ ಈ ಮೂಲಕ ತಮ್ನ ಪಟ್ಲಭದ್ರ ಹಿತಾಸಕ್ತಿಗಳನ್ನು ಉತ್ತೇಜಿಸುತ್ತಿವೆ

ಸುಪ್ರಸಿದ್ಧ ಪತ್ರಕರ್ತ ಹಾಗೂ ರಾಜಸ್ತಾನ್ ಪತ್ರಿಕಾ ಮುಖ್ಯಸ್ಲ ಗುಲಾಬ್ ಕೊಠಾರಿ ಅವರಿಗೆ ರಾಜರಾಮ್ ಮೋಹನ್ ರಾಯ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಸಭೆ ಉದ್ದೇಶಿಸಿ ಮಾತನಾಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ನಕಲಿ ಸುದ್ದಿಗಳ ಹಾವಳಿ ಪಾವತಿ ಸುದ್ದಿಗಳಿಗಿಂತ ದೊಡ್ಡದಾಗಿದೆ ಇದನ್ನು ಸೂಕ್ತ ವಿಧಾನಗಳಿಂದ ನಿಗ್ರಹಿಸಬೇಕಿದೆ ಎಂದು ಸಲಹೆ ನೀಡಿದರು ಪತ್ರಿಕಾ ಸ್ವಾತಂತ್ರ್ಯ ವೈವಿಧ್ಯಮಯ ಪ್ರಜಾಪ್ರಭುತ್ವದ ಅಂತಃಸತ್ತ್ವವಾಗಿದೆ ಎಂದು ಹೇಳಿದರು ಪತ್ರಿಕಾ ಸ್ನಾತಂತ್ರ್ಯವನ್ನು ಪೂರ್ಣವಾಗಿ ಖಾತರಿಪಡಿಸಲು ಸರ್ಕಾರ ಬದ್ದವಾಗಿದೆ ಜವಾಬ್ದಾರಿಯುತ ಸ್ವಾತಂತ್ರ್ಯ ಅಗತ್ಯವಾಗಿದೆ ಎಂದು ಅವರು ನುಡಿದರು ನಿವೃಕ್ತ ಮುಖ್ಯ ಚುನಾವಣಾ ಅಯುಕ್ತ ದಿವಂಗತ ಟಿ ಎನ್ ಶೇಷನ್ ಅವರ ಸ್ಸರಣಾರ್ಥ ಚುನಾವಣಾ ಅಧ್ಯಯನದಲ್ಲಿ ಅಂತರ್ ಶಿಸ್ತಿಯ ಕ್ರಮ ಕುರಿತ ಸಂದರ್ಶಕ ಪೀಠವೊಂದನ್ನು ಸ್ವಾಪಿಸಲು ಚುನಾವಣಾ ಆಯೋಗ ನಿರ್ಧರಿಸಿದೆ ದೆಹಲಿಯಲ್ಲಿರುವ ಭಾರತ ಅಂತಾರಾಷ್ಷೀಯ ಪ್ರಜಾಪ್ರಭುತ್ವ ಹಾಗೂ ಚುನಾವಣಾ ನಿರ್ವಹಣೆ ಸಂಸ್ಥೆಯ ಪಠ್ಯ ಅಭಿವೃದ್ದಿ ಕೇಂದ್ರದಲ್ಲಿ ಈ ಪೀಠವನ್ನು ಸ್ವಾಪಿಸಲಾಗುವುದು ಈ ಪೀಠಕ್ಕೆ ನಿವೃತ್ತ ಮುಖ್ಯ ಚುನಾವಣಾ ಆಯುಕ್ತ ಎನ್ ಗೋಪಾಲಸ್ವಾಮಿ ಮಾರ್ಗದರ್ಶಕರಾಗಲಿದ್ದಾರೆ ಎಂದು ಮುಖ್ಯ ಚುನಾವಣಾ ಆಯುಕ್ತ ಸುನೀಲ್ ಅರೋರ ಪ್ರಕಟಿಸಿದ್ದಾರೆ ಅಹ್ಲದಾಬಾದ್ನ ನಿರ್ಮಾ ವಿಶ್ವವಿದ್ಯಾನಿಲಯದ ಕಾನೂನು ಸಂಸ್ವೆಯಲ್ಲಿ ಪ್ರಧಾನ ಭಾಷಣ ಮಾಡುತ್ತಿದ್ದ ಅರೋರ ಭಾರತೀಯ ಚುನಾವಣಾ ಪ್ರಕ್ರಿಯೆಯಲ್ಲಿ ಪ್ರಾಮಾಣಿಕತೆ ಪಾರದರ್ಶಕತೆ ಸಮಗ್ರತೆಯ ವಿವಿಧ ಅಂಶಗಳಿಗೆ ಶೇಷನ್ ನೀಡಿರುವ ಕೊಡುಗೆ ವಿಶ್ವದಾದ್ಯಂತ ಮೆಚ್ಚುಗೆಗೆ ಪಾಕ್ರವಾಗಿದ್ದು ಅತ್ಯುತ್ತಮ ಚುನಾವಣಾ ಮಾದರಿಯಾಗಿದೆ ಎಂದು ಅವರು ಹೇಳಿದರು

ಮಧ್ಯಪ್ರದೇಶದಲ್ಲಿ ದಿವಾಸ್ ನಗರದ ಕಲಾವಿದರು ಪ್ಲಾಸ್ಟಿಕ್ ಬಾಟಲ್ಗಳ ಮುಜ್ವಳ ಬಳಸಿ ರಾಷ್ಟಪಿತ ಮಹಾತ್ನ ಗಾಂಧಿಯವರ ಚಿತ್ರವನ್ನು ವಿನ್ಯಾಸಗೊಳಿಸಿದ್ದರು ಒಮ್ಸೆ ಬಳಸಿ ಎಸೆಯುವಂತಹ ಪ್ಲಾಸ್ಟಿಕ್ನಿಂದ ದೇಶವನ್ನು ಮುಕ್ತಗೊಳಿಸುವ ಕುರಿತು ಜನರಲ್ಲಿ ಜಾಗ್ಟತಿ ಮೂಡಿಸುವ ಉದ್ದೇಶದಿಂದ ಕಲಾವಿದರು ಈ ಚಿತ್ರವನ್ನು ವಿನ್ಯಾಸಗೊಳಿಸಿದ್ದರು ಚಿತ್ರ ರೂಪಿಸಲು ಎರಡು ಲಕ್ಷ ಮುಚ್ವಳಗಳನ್ನು ಬಳಸಲಾಗಿತ್ತು ಶ್ರೀಲಂಕಾದಲ್ಲಿ ಕೆಲ ಹಿಂಸಾಚಾರ ಘಟನೆಗಳ ನಡುವೆಯೂ ಅಧ್ಯಕ್ಷೀಯ ಚುನಾವಣೆಗೆ ಬಿರುಸಿನ ಮತದಾನ ನಡೆದಿರುವ ಬಗ್ಗೆ ವರದಿಯಾಗಿದೆ

ಮಾಜಿ ರಕ್ಷಣಾ ಕಾರ್ಯದರ್ಶಿ ಗೊಟಬ್ಲಾ ರಾಜಪಕ್ಷ ಹಾಗೂ ಸಚಿವ ಸಜಿತ್ ಪ್ರೇಮದಾಸ ನಡುವೆ ಅಧ್ಯಕ್ಷೀಯ ಚುನಾವಣೆಯಲ್ಲಿ ನಿಕಟ ಪೈಮೋಟಿ ಕಂಡುಬಂದಿದೆ

ಮತದಾನ ಮುಗಿದ ನಂತರ ಮತಗಳ ಎಣಿಕೆ ಆರಂಭವಾಗಲಿದೆ

ಶ್ರೀಲಂಕಾದ ಪ್ರಸಕ್ತ ಅಧ್ಯಕ್ಷ ಮೈತ್ರಿಪಾಲ ಸಿರಿಸೇನಾ ಮತದಾನದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ಅದೊಂದು ಪ್ರಮುಖ ಹೊಣೆಗಾರಿಕೆ ಎಂದು ಮನವಿ ಮಾಡಿದ್ದು ಯಾವುದೇ ವದಂತಿ ಹಾಗೂ ಅಪಪ್ರಚಾರಗಳಿಗೆ ಮರುಳಾಗಬಾರದು ಎಂದು ಸಾರ್ವಜನಿಕರನ್ನು ಕೋರಿದ್ದಾರೆ

ರಾಜ್ಯ ಸರ್ಕಾರಿ ಸಿಬ್ಲಂದಿಯ ಬಡ್ತಿಗೆ ಮೀಸಲಾತಿ ಬಳಸಿರುವುದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಮನವಿಯ ವಿಚಾರಣೆ ನಡೆಸಿದ ವಿಭಾಗೀಯ ಪೀಠದ ನ್ಯಾಯಮೂರ್ತಿ ಎಂ ಎಂ ಸುಂದರೇಶ್ ಮತ್ತು ಟೀಕಾ ರಾಮನ್ ಈ ತೀರ್ಮ ನೀಡಿದ್ದಾರೆ ರಾಜ್ಯ ಸರ್ಕಾರಿ ಸಿಬ್ಬಂದಿಯ ನೇಮಕಕ್ಕೆ ಇರುವ ಮೀಸಲಾತಿ ರೋಸ್ವರ್ ವ್ಕವಸ್ಥೆಯನ್ನು ಸೇವಾ ಹಿರಿತನ ಮತ್ತು ಬಡ್ತಿಗೂ ವಿಸ್ತರಣೆ ಮಾಡಕೂಡದು ಸೇವಾ ಹಿರಿತನವನ್ನು ಅರ್ಹತೆ ಆಧಾರದ ಮೇಲೆ ನಿಗದಿ ಮಾಡಬೇಕು ಎಂದು ತಿಳಿಸಿದೆ

ದೇಶದ ಪೂರ್ವಪ್ರಾಂತ್ಯದಲ್ಲಿ ಉಗಾಂಡ ಬಂಡುಕೋರರ ವಿರುದ್ದ ಸೇನೆ ಕಾರ್ಯಾಚರಣೆ ನಡೆಸಿದ ಹಿನ್ನೆಲೆಯಲ್ಲಿ ಈ ದಾಳಿ ನಡೆಸಲಾಗಿದೆ

ಎಡಿಎಫ್ಗೆ ಸೇರಿದ ಬಂಡುಕೋರರನ್ನು ಬುಡಸಮೇತ ಕಿತ್ತೊಗೆಯುವುದಾಗಿ ಕಾಂಗೋ ಸೇನೆ ಕಳೆದ ತಿಂಗಳು ಘೋಷಿಸಿತ್ತು

ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಿಂದ ದಕ್ಷಿಣ ಕಾಶ್ಮೀರದ ಖಾಜಿಗುಂಡ್ವರೆಗೆ ಹಾಗೂ ಜಮ್ಮು ವಲಯದ ಬನಿಹಾಲ್ವರೆಗೆ ರೈಲು ಸೇವೆಗಳು ನಾಳೆಯಿಂದ ಮನರಾರಂಭಗೊಳ್ಳಲಿವೆ

ಉತ್ತರ ರೈಲ್ವೆ ಅಧಿಕಾರಿಗಳು ರೈಲು ಮಾರ್ಗದ ಎರಡೂ ಕಡೆಗಳಿಂದ ಇಂದು ಯಶಸ್ವಿಯಾಗಿ ರೈಲು ಸಂಚಾರ ನಡೆಸಿದರು